ಚೈನಾದ ಗ್ವಾಂಗ್ ಶೂನಲ್ಲಿ ಬಿಡಬ್ಲ್ಕೂಎಫ್ ವಿಶ್ವ ಬ್ವಾಡ್ನಿಂಟನ್ ಫೈನಲ್ಲ್ ನಾಳೆ ಆರಂಭ ಹಂಗಾಮಿನ ಅಂತಿಮ ಪಂದ್ಯಕ್ಷೆ ಭಾರತದಿಂದ ಪಿ

ಫಲಿತಾಂಶಗಳು ಕ್ರಮೇಣವಾಗಿ ಪ್ರಕಟಗೊಳ್ಲುತ್ತಿವೆ

ನಂತರದ ಸ್ಟಾನದಲ್ಲಿ ಕಾಂಗ್ರೆಸ್ ಐದು ಬಿಜೆಪಿ ಒಂದು ಸ್ಟಾನ ಗಳಿಸಿದ್ದು ಪಕ್ಷೇತರರು ಎಂಟು ಸ್ಟಾನಗಳನ್ನು ಪಡೆದುಕೊಂಡಿದ್ದಾರೆ

ನಾಲ್ಲರಲ್ಲಿ ಮುನ್ನಡೆಯಲ್ಲಿದೆ ಎಐಎಂಐಎಂ ಆರು ಸ್ನಾನಗಳಲ್ಲಿ ಗೆಲುವು ಸಾಧಿಸಿ ಒಂದು ಸ್ನಾನದಲ್ಲಿ ಮುನ್ನಡೆಯಲ್ಲಿದೆ ಬಿಜೆಪಿ ಒಂದು ಸ್ನಾನದಲ್ಲಿ ಗೆಲುವು ಸಾಧಿಸಿದೆ ಇತರರು ಎರಡು ಕಡೆ ಗೆದ್ದು ಒಂದು ಸ್ವಾನದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಮುಖ್ಲಮಂತ್ರಿ ಕೆ

ಬಿಎಸ್ಪಿ ನಾಲ್ಲು ಕ್ಷೇತ್ರಗಳಲ್ಲಿ ಆರ್ಎಲ್ಡಿ ಒಂದು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿವೆ ಮುಖ್ಚಮಂತ್ರಿ ವಸುಂಧರಾ ರಾಜೇ ಜಲ್ರಾ ಪಠಾಣ್ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ

ಸಮಾಜವಾದಿ ಪಕ್ಷ ಒಂದು ಸ್ವಾನದಲ್ಲಿ ಗೆಲುವು ಸಾಧಿಸಿ ಮತ್ತೊಂದರಲ್ಲಿ ಮುನ್ನಡೆ ಸಾಧಿಸಿದೆ ಮುಖ್ಚಮಂತ್ರಿ ಶಿವರಾಜ್ ಸಿಂಗ್ ಚೌವ್ವಾಣ್ ಬದ್ನಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ ಛತ್ತೀಸ್ಗಢದಲ್ಲಿ ಹತ್ತು ಕ್ಷೇತ್ರಗಳ ಫಲಿತಾಂಶಗಳು ಫೋಷಣೆಯಾಗಿದ್ದು

ಮುಖ್ಲಮಂತ್ರಿ ರಮಣ್ ಸಿಂಗ್ ರಾಜನಂದಗಾವ್ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ

ಎಲ್ಲಾ ರಾಜಕೀಯ ಪಕ್ಷಗಳು ಸಹಕರಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಮನವಿ ಮಾಡಿದರು ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಭಯ ಸದನಗಳಲ್ಲಿ ಯಾವುದೇ ವಿಷಯದ ಬಗ್ಗೆ ಮುಕ್ತ ಚರ್ಚೆಗೆ ಸರ್ಕಾರ ಸಿದ್ದವಿದೆ ಅಧಿವೇಶನದ ಕಲಾಪಗಳು ಸುಸೂತ್ರವಾಗಿ ನಡೆಯಲು ಎಲ್ಲಾ ರಾಜಕೀಯ ಪಕ್ಷಗಳು ಸ್ಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಬೆಳಗ್ಗೆ ಮೊದಲಿಗೆ ಕಳೆದ ಅಧಿವೇಶನ ಮುಗಿದ ನಂತರ ನಿಧನ ಹೊಂದಿರುವ ಗಣ್ಣರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಲೋಕಸಭೆಯ ಮಾಜಿ ಸ್ವೀಕರ್ ಸೋಮನಾಥ ಚಟರ್ಜೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಅನಂತಕುಮಾರ್ ಮತ್ತು ಇತರ ಹಾಲಿ ಸದಸ್ಯರ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಲಾಯಿತು ನಂತರ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳನ್ನು ನಾಳೆಗೆ ಮುಂದೂಡಲಾಯಿತು

ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ ವಿಧಾನಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿ ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಚಿಮಂತ್ರಿ

ಆದರೆ ನಿರಂತರವಾಗಿ ಕೊಳವೆಬಾವಿ ಚಾಲನೆಯಲ್ಲಿದ್ದರೆ ಅಂರ್ತಜಲ ಬತ್ತಿ ಹೋಗುತ್ತದೆ ಎಂಬ ರೈತರ ಆತಂಕದ ಹಿನ್ನೆಲೆಯಲ್ಲಿ ಕೆಲವು ಭಾಗಗಳಲ್ಲಿ ನಿರಂತರ ವಿದ್ಗುತ್ ಪೂರೈಕೆ ಮಾಡುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು ರಾಜ್ಲದ ಎಲ್ಲ ಜಲಾಶಯಗಳ ನೀರಿನ ಮಟ್ಲ ಹೂಳು ಪರಿತೀಲನೆಗೆ ಡ್ರೋಣ್ ಬಳಸಿ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದು ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ವಿಧಾನಪರಿಷತ್ತಿಗೆ ತಿಳಿಸಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಕೊಡಗು ಮಾತ್ರವಲ್ಲದೆ ರಾಜ್ಯದ ಎಲ್ಲ ಜಲಾಶಯಗಳ ಪರಿಶೀಲನೆ ನಡೆಸಲಾಗುತ್ತಿದ್ದು ಶೀಘ್ರದಲ್ಲೇ ವರದಿ ಕೈ ಸೇರಲಿದ್ದು ನಂತರ ನದಿ ಪಾತ್ರಗಳ ಹೂಳು ಹೊರತೆಗೆಯಲಾಗುವುದು ಎಂದು ತಿಳಿಸಿದರು

ಒಪ್ಪಂದಕ್ಷೆ ಸಹಿ ಹಾಕಿದ ನಂತರ ಮಾತನಾಡಿದ ಆರ್ಥಿಕ ವ್ವವಹಾರಗಳ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಸಮೀರ್ ಕುಮಾರ್ ಖರೆ ಯೋಜನೆಯಿಂದ ತಮಿಳುನಾಡಿನಲ್ಲಿ ಪ್ರವಾಸೋದ್ದಮ ಮೂಲಸೌಕರ್ಯ ಸುಧಾರಣೆಗೊಳ್ಳುವ ನಿರೀಕ್ಷೆ ಇದೆ ಅಲ್ಲದೆ ರಾಜ್ಯದ ನೈಸರ್ಗಿಕ ಹಾಗೂ ಸಾಂಸ್ಟತಿಕ ಪಾರಂಪರಿಕ ಸ್ಥಳಗಳ ಸಂರಕ್ಷಿಸಲು ನೆರವಾಗಲಿದೆ ಎಂದು ಹೇಳಿದರು

ಅಲ್ಪಸಂಖ್ಯಾತರು ವಾಸವಾಗಿರುವ ವಸತಿಗಳ ರಕ್ಷಣಾ ಕಾರ್ಯ ಕೈಗೊಂಡಿದ್ದ ಪೊಲೀಸರ ಮೇಲೆ ಈ ದಾಳಿ ನಡೆದಿದೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ

ವಿದ್ಯುನ್ಮಾನ ಮಾಧ್ಯಮಗಳು ಮತ್ತು ಪ್ರತಿಕೆಗಳು ಈ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಸೂಕ್ಷ್ಮವಾಗಿ ಕೂಡ ಸಂತ್ರಸ್ತರ ವಿವರಗಳು ಬಹಿರಂಗಗೊಳ್ಳದಂತೆ ಎಚ್ಚರವಹಿಸಬೇಕು ಎಂದು ನ್ಯಾಯಾಲಯ ಆದೇಶಿಸಿದೆ ಅಪ್ರಾಪ್ತ ವಯಸ್ಕರೂ ಸೇರಿದಂತೆ ಅತ್ಯಾಚಾರ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರ ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಿಸುವಾಗಲೂ ಪೊಲೀಸರು ಈ ವಿವರಗಳನ್ನು ಬಹಿರಂಗಗೊಳಿಸಬಾರದು ಎಂದು ನ್ಯಾಯಾಲಯ ತಿಳಿಸಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ನಯ್ ಪ್ಕಿ ತವ್ನಲ್ಲಿ ಇಂದು ಮ್ಯಾನ್ಮಾರ್ ಅಧ್ವಕ್ಷ ಯು ವಿನ್ ಮೈಂಟ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು

ಮಾತುಕತೆಯ ನಂತರ ಭಾರತ ಹಾಗೂ ಮ್ಯಾನ್ಮಾರ್ ಎರಡು ತಿಳುವಳಿಕೆ ಪತ್ರಗಳಿಗೆ ಸಹಿ ಹಾಕಿದವು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿಯ ಅರೆಕಾಲಿಕ ಸದಸ್ಕ ಸ್ಥಾನಕ್ಕೆ ಅರ್ಥಿಕ ತಜ್ಞ ಸುರ್ಜಿತ್ ಬಲ್ಲಾ ರಾಜೇನಾಮೆ ನೀಡಿದ್ದಾರೆ ರಾಜೀನಾಮೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವೀಕರಿಸಿದ್ದಾರೆ ಎಂದು ಸರ್ಕಾರದ ಮೂಲಗಳನ್ನುಲ್ಲೇಖಿಸಿ ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ನೀತಿ ಆಯೋಗದ ಸದಸ್ಕ ಬಿವೇಕ್ ದೇವ್ರಾಯ್ ಅವರ ನೇತೃತ್ವದಲ್ಲಿ ಮಂಡಳಿ ರಚಿಸಲಾಗಿತ್ತು ಆರ್ಥಿಕ ತಜ್ಞರಾದ ರತಿನ್ ರಾಯ್ ಅಶಿಮಾ ಗೋಯಲ್ ಹಾಗೂ ಮಾಜಿ ಅಧಿಕಾರಿ ರತನ್ ವತಾಲ್ ಇದರ ಸದಸ್ಯರಾಗಿದ್ದಾರೆ ಕೇಂದ್ರ ಗೃಹ ಸಚಿವಾಲಯ ಸೈಬರ್ ಅಪರಾಧಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ಕೈಗೊಳ್ಳಬೇಕಾದ ಸಾಮಾನ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವರಿಸಲು ಟ್ವಟರ್ ಖಾತೆಯೊಂದನ್ನು ಆರಂಭಿಸಿದೆ ಟ್ವಿಟರ್ ಹ್ಯಾಂಡಲ್ ಸೈಬರ್ದೋಸ್ತ್ನ ಉದ್ದೇಶ ಸೈಬರ್ ಅಪರಾಧಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜ್ವಾನ ಹೆಚ್ಚಿಸುವುದು ಅದನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆಗಳನ್ನು ನೀಡುವುದಾಗಿದೆ

ಸಿಂಧು ಹಾಗೂ ಸಮೀರ್ ವರ್ಮಾ ಅಂತಿಮ ಕೊನೆಯ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿರುವ ಇಬ್ಬರು ಭಾರತೀಯ ಆಟಗಾರರಾಗಿದ್ದಾರೆ ಮಹಿಳಾ ಸಿಂಗಲ್ಸ್ನಲ್ಲಿ ಪಿ

ಸಿಂಧು ಎ ಗುಂಪಿನಲ್ಲಿ ತಾಯ್ ಜೂ ಇಂಗ್ ಝಾಂಗ್ ಬೇವಿನ್ ಹಾಗೂ ಅಕಾನೆ ಯಮಗೂಚಿ ಅವರೊಂದಿಗೆ ಸ್ಥಾನ ಪಡೆದುಕೊಂಡಿದ್ದಾರೆ ಪುರುಷರ ಒಂಗಲ್ಸ್ನಲ್ಲಿ ಸಮೀರ್ ವರ್ಮಾ ಬಿ ಗುಂಪಿನಲ್ಲಿ ಕೆಂಟೋ ಮೊಮಾಟಾ ಟಾಮಿ ಸುಗಿರತೋ ಹಾಗೂ ಕಂಟಪಾನ್ ವಾಂಗ್ ಚೆರಿಯನ್ ಅವರೊಂದಿಗೆ ಸ್ಥಾನ ಪಡೆದುಕೊಂಡಿದ್ದಾರೆ